ಅಲಿಪ್ತ ರಾಷ್ಟಗಳ ಶೃಂಗ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿಡಿಯೋ ಸಂವಾದ

ಅಜರ್ಬೈಜಾನ್ ದೇಶದ ಅಧ್ಯಕ್ಷ ಕಲಿಯಾಮ್ ಅಲಿಯೆವ್ ಅಲಿಪ್ತ ರಾಷ್ಷಗಳ ಒಕ್ಕೂಟದ ಪ್ರಸಕ್ತ ಅಧ್ಯಕ್ಷರಾಗಿದ್ದಾರೆ

ಈ ಅಸಾಧಾರಣ ಸಮರವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಜಗತ್ತಿನ ಎಲ್ಲಾ ಜನರು ಸೇರಿದಂತೆ ಪ್ರತಿಯೊಬ್ಬ ಭಾರತೀಯನು ಇದನ್ನು ಅಂಗೀಕರಿಸುತ್ತಾರೆ ಎಂದು ಹೇಳಿದ್ದಾರೆ ಬಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಸಚಿವರು ದೇಶದಲ್ಲಿ ಕೊರೊನಾ ಸೋಂಕು ಈವರೆಗೆ ಸಮುದಾಯ ಪ್ರಸರಣ ಹಂತ ತಲುಪರುವುದಕ್ಕೆ ಯಾವುದೇ ಮರಾವೆಗಳು ಲಭ್ಯವಿಲ್ಲವೆಂದು ಮನರುಚ್ವರಿಸಿದ್ದಾರೆ

ಈ ವಿಚಾರದಲ್ಲಿ ಸರ್ಕಾರ ಅತ್ತಂತ ನ್ವಾಯಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು

ಅಂತರ್ರಾಜ್ದ ಸರಕು ಸಾಗಣಿಕೆಗೆ ಯಾವುದೇ ಅಡಚಣೆ ಉಂಟಾಗದಂತೆ ರಾಜ್ದಗಳು ಖಾತರಿಪಡಿಸಬೇಕು ಎಂದು ಕೇಂದ್ರ ಸೂಚನೆ ನೀಡಿದೆ ಎಂದು ಹೇಳಿದರು

ಮಾಲ್ಡೀವ್ಸ್ ರಾಜಧಾನಿ ಮಾಲೆಯಿಂದ ಕೊಜ್ಜಿಗೆ ನೌಕೆಯ ಮೂಲಕ ಭಾರತೀಯರನ್ನು ಸ್ಥಳಾಂತರಿಸಲು ಯೋಜಿಸಲಾಗಿದೆ ಎಂದು ಮಾಲೆಯಲ್ಲಿರುವ ಭಾರತೀಯ ಹೈಕಮೀಷನ್ ತಿಳಿಸಿದೆ

ಮುಂದೆ ಅವರು ತಲುಪಬೇಕಾದ ಸ್ವಳಗಳಿಗೆ ಸ್ವಂತ ವೆಚ್ವದಲ್ಲಿ ತೆರಳಬೇಕಾಗುತ್ತದೆ ಎಂದು ಹೈ ಕಮೀಷನ್ ತಿಳಿಸಿದೆ ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಹಾಗೂ ಸೇವಾ ವಲಯದಲ್ಲಿ ದುಡಿಯುತ್ತಿರುವ ಕೇರಳ ಮತ್ತು ಇತರ ದಕ್ಷಿಣ ಭಾರತದ ನೂರಾರು ನಾಗರಿಕರು ಸಿಲುಕಿಕೊಂಡಿರುವ ಹಿನ್ನೆಲೆಯಲ್ಲಿ ಸ್ಥಳಾಂತರಗೊಳಿಸುವ ಕ್ರಮ ಕೈಗೊಳ್ಳಲಾಗುತ್ತಿದೆ

ಈ ನಡುವೆ ದ್ವೀಪ ರಾಷ್ಟದಲ್ಲಿ ಸಿಲುಕಿಕೊಂಡಿರುವ ಕೆಲವು ಭಾರತೀಯರು ತಮ್ಮನ್ನು ಕೂಡಲೇ ಸ್ವದೇಶಕ್ಕೆ ರವಾನಿಸಬೇಕು ಎಂಬ ಬೇಡಿಕೆ ಇರಿಸಿರುವ ಹಿನ್ನೆಲೆಯಲ್ಲಿ ತಾಯ್ನಾಡಿಗೆ ಸ್ಥಳಾಂತರಿಸುವ ಕ್ರಮದ ಬಗ್ಗೆ ಯೋಜನೆ ರೂಪಿಸಲಾಗಿದೆ

ಸಣ್ಣ ಅರಣ್ಯ ಉತ್ತನ್ನಗಳ ಸಂಗ್ರಪಣೆಯಲ್ಲಿ ರಾಜ್ಯಮಟ್ಟದಲ್ಲಿನ ಚಟುವಟಿಕೆಗಳನ್ನು ವರದಿ ಮಾಡಲು ವನ್ದನ್ ಮೋನಿತ್ ಡ್ವಾಷ್ಬೋರ್ಡ್ ಆನ್ಲೈನ್ನಿಂದ ಉಸ್ತುವಾರಿ ನಡೆಸಲಾಗುತ್ತಿದೆ ಕರ್ನಾಟಕದಲ್ಲಿ ವಲಸೆ ಕಾರ್ಮಿಕರು ತಮ್ಮ ಊರುಗಳಿಗೆ ತೆರಳಲು ನಿನ್ನೆಯಿಂದ ರಾಜ್ವದಲ್ಲಿ ಆರಂಭಿಸಲಾಗಿರುವ ಉಚಿತ ಬಸ್ ಸೌಲಭ್ಯವನ್ನು ಗುರುವಾರದವರೆಗೆ ವಿಸ್ತರಿಸಲಾಗಿದೆ ಈ ಮುನ್ನ ಆದೇಶದಂತೆ ವಲಸೆ ಕಾರ್ಮಿಕರಿಗೆ ಒದಗಿಸಲಾಗಿದ್ದ ಉಚಿತ ಬಸ್ ಪ್ರಯಾಣ ಸೌಲಭ್ದ ನಾಳೆ ಕೊನೆಗೊಳ್ಳಬೇಕಿದ್ದು ಇದನ್ನು ಇನ್ನೂ ಎರಡು ದಿನಗಳ ಕಾಲ ವಿಸ್ತರಿಸಲಾಗಿದೆ ಎಂದು ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಇದಲ್ಲದೇ ನಿನ್ನೆ ಬಿಹಾರದ ಪಾಟ್ನಾ

ಇಂದು ರಾಜಸ್ಥಾನದ ಜೈಮರ ಮತ್ತು ಬಿಹಾರದ ಪಾಟ್ನಾಕ್ಕೆ ಎರಡು ರೈಲುಗಳು ಪ್ರಯಾಣ ಆರಂಭಿಸಲಿದೆ ಎಲ್ಲಾ ಪ್ರಯಾಣಿಕರಿಗೂ ಉಚಿತ ಊಟ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮುಖ್ವಮಂತ್ರಿ ಹೇಳಿದ್ದಾರೆ

ಪಾಟಿಸ್ತಾನ ಅಕ್ರಮಿತ ಪ್ರದೇಶಗಳಲ್ಲಿ ಭೌತಿಕ ಬದಲಾವಣೆಯ ಪ್ರಯತ್ನಗಳ ವಿರುದ್ಧ ಭಾರತ ಪ್ರತಿಭಟನೆ ವ್ಯಕ್ತಪಡಿಸಿದೆ ಈ ಪ್ರದೇಶಗಳನ್ನು ತೆರವುಗೊಳಿಸುವಂತೆ ನೆರೆಯ ದೇಶವನ್ನು ಭಾರತ ಆಗ್ರಹಿಸಿದೆ ಸ್ವಯಂ ಘೋಷಿತ ಗಿಲ್ಗಿಟ್ ಬಾಲ್ವೀಸ್ತಾನ್ ಕುರಿತ ಪಾಕಿಸ್ತಾನದ ಸುಪ್ರೀಂಕೋರ್ಟ್ನ ಆದೇಶದ ವಿರುದ್ಧ ಪಾಕಿಸ್ತಾನದ ಓರಿಯ ರಾಜತಾಂತ್ರಿಕರಿಗೆ ಭಾರತ ತನ್ನ ತೀವ್ರ ಪ್ರತಿಭಟನೆಯನ್ನು ದಾಖಲಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ